ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಗವಹಿಸಿದ್ದ ರ್ನಾಲಿಯಲ್ಲಿ ಟೆಂಟ್ ಕುಸಿದ ಫಟನೆ ಕುರಿತು ವರದಿ

ಹೆಡ್ ಕಳೆದ ನಾಲ್ಕು ವರ್ಷಗಳ ಅವಧಿಯಲ್ಲಿ ಭಾರತದ ನಿಲುವು ಬದಲಾಗಿದ್ದು ನಿರಂತರ ಪ್ರಗತಿಯತ್ತ ಮುಖ ಮಾಡಿದೆ

ನವದೆಹಲಿಯಲ್ಲಿ ನಿನ್ನೆ ನಡೆದ ಸಮಾರಂಭದಲ್ಲಿ ಪ್ರಧಾನಿ ಮೋದಿ ಮಾತನಾಡಿದರು ದೇಶದಲ್ಲೀಗ ಬದಲಾವಣೆಯ ಪರ್ವ ಆರಂಭವಾಗಿದೆ

ಈ ಹಿಂದೆ ವಿಶ್ವದ ದುರ್ಬಲ ದೇಶಗಳ ಸಾಲಿನಲ್ಲಿ ಭಾರತವನ್ನು ಸೇರಿಸಲಾಗಿತ್ತು ಆದರೆ ಇಂದು ಭಾರತ ಇಡೀ ವಿಕ್ವದಲ್ಲಿಯೇ ಅತ್ಣಂತ ಕ್ಷಿಪ್ರಗತಿಯಲ್ಲಿ ಆರ್ಥಿಕ ಪ್ರಗತಿ ಸಾಧಿಸುತ್ತಿರುವ ದೇಶವಾಗಿ ಹೊರಹೊಮ್ಮಿದೆ ಎಂದು ಮೋದಿ ತಿಳಿಸಿದರು

ನಮ್ಮದು ಈಗ ಯುವ ಭಾರತ ಕೇಂದ್ರ ಸರಕಾರ ಈಗ ಮೆಟ್ಟಲು ರೂಪದಲ್ಲಿ ಕಾರ್ಯ ನಿರ್ವಹಿಸಲಿದೆ ಇದನ್ನು ಬಳಸಿಕೊಂಡು ಪ್ರಗತಿಯ ದಾಪುಗಾಲು ಇಡಬೇಕಾಗಿರುವ ಜವಾಬ್ದಾರಿ ಯುವ ಸಮುದಾಯದ ಮೇಲಿದೆ ಎಂದು ಅವರು ತಿಳಿಸಿದರು ಈಗಾಗಲೇ ದೊರೆಯುತ್ತಿರುವ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಳ್ಳುವುದು ಅಲ್ಲದೇ ಹೊಸ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳಬೇಕಾಗಿದೆ ಎಂದು ಪ್ರಧಾನಿ ಕರೆ ನೀಡಿದರು ಕಪ್ಪುಹಣ ಭ್ರಷ್ಟಾಚಾರ ವಿರುದ್ದ ಹೋರಾಟ ನೋಟು ಅಮಾನ್ಜೀಕರಣ ಸರಕು ಮತ್ತು ಸೇವಾ ತೆರಿಗೆ ಅನುಷ್ಠಾನಗಳಂಥ ಸುಧಾರಣೆ ಕ್ರಮಗಳನ್ನು ಕೈಗೊಂಡಿರುವುದಕ್ಕೆ ಎಲ್ಲ ವರ್ಗದ ಜನರಿಂದಲೂ ಉತ್ತಮ ಸ್ಪಂದನೆ ವ್ಲಕ್ತವಾಗಿದೆ ಜಿಎಸ್ಟಿ ನಂತರ ತೆರಿಗೆ ಪಾವತಿಸುವವರ ಸಂಖ್ಯೆ ಏರಿಕೆಯಾಗಿದೆ ಎಂದು ಮೋದಿ ತಿಳಿಸಿದರು ದೇಶದಲ್ಲಿ ಕುಟುಂಬ ರಾಜಕಾರಣದ ವಿಷಯವನ್ನು ಪ್ರಸ್ತಪಿಸಿದ ಮೋದಿ ಕಾಂಗ್ರೆಸ್ ವಿರುದ್ಧ ಟೀಕೆಗಳ ಸುರಿಮಳೆಗರೆದರು ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೇವಲ ಒಂದು ಕುಟುಂಬ ಮಾತ್ರ ದೇಶದ ರಾಜಕೀಯವನ್ನು ಹಿಡಿತದಲ್ಲಿಟ್ಟುಕೊಂಡಿತ್ತು ಆದರೆ ಈಗ ಕಾಲ ಬದಲಾಗಿದೆ ಎಂದು ಮೋದಿ ವಿಶ್ಲೇಷಿಸಿದರು ಹೆಡ್ ಸಂಸತ್ತಿನ ಮುಂಗಾರು ಅಧಿವೇಶನದ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ಇಂದು ಸರ್ವ ಪಕ್ಷಗಳ ಸಭೆಯನ್ನು ಆಯೋಜಿಸಲಾಗಿದೆ ಸಂಸತ್ತಿನ ಮುಂಗಾರು ಅಧಿವೇಶನ ನಾಳೆಯಿಂದ ಆರಂಭವಾಗಲಿದೆ ಕಲಾಪ ಸುಸೂತ್ರವಾಗಿ ಸಾಗುವ ಕುರಿತು ಚರ್ಚಿಸಲು ಕೇಂದ್ರ ಸರಕಾರ ಇಂದು ಸರ್ವಪಕ್ಷ ಸಭೆ ಆಯೋಜಿಸಿದೆ ಲೋಕಸಭಾ ಸ್ವೀಕರ್ ಸುಮಿತ್ರಾ ಮಹಾಜನ್ ಅವರು ಕೂಡ ಪ್ರತ್ಲೇಕವಾಗಿ ಇಂದು ಸಂಜೆ ಸರ್ವಪಕ್ಷ ಸಭೆ ಕರೆದಿದ್ದಾರೆ ಸುಸೂತ್ರ ಕಲಾಪಕ್ಕಾಗಿ ಕೈಗೊಳ್ಳಬಹುದಾದ ಕ್ರಮಗಳ ಬಗ್ಗೆ ಪ್ರತಿಪಕ್ಷ ನಾಯಕರ ಜತೆ ಲೋಕಸಭಾಧ್ವಕ್ಷರು ಸಮಾರೋಚನೆ ನಡೆಸಲಿದ್ದಾರೆ ಈ ನಡುವೆ ಪ್ರತಿಪಕ್ಷ ನಾಯಕರು ನವದೆಹಲಿಯಲ್ಲಿ ನಿನ್ನೆ ಸಭೆ ನಡೆಸಿ ಕಲಾಪದ ಕುರಿತು ಚರ್ಚಿಸಿದರು ಕಾಂಗ್ರೆಸ್ನ ಹಿರಿಯ ನಾಯಕ ಗುಲಾಮ್ ನಬಿ ಆಜಾದ್ ಎನ್ಸಿಪಿಯ ಶರದ್ ಪವಾರ್ ಬಿಎಸ್ಪಿಯ ಸತೀಶ್ ಚಂದ್ರ ಮಿತ್ತಾ ಆರ್ಜೆಡಿಯ ಮಿಸಾ ಭಾರ್ತಿ ಡಿಎಂಕೆ ಪಕ್ಷದ ಇಳಂಗೋವನ್ ಸಿಪಿಎಂನ ಮೊಹಮದ್ ಸಲೀಮ್ ಹಲವಾರು ನಾಯಕರು ಈ ಸಭೆಯಲ್ಲಿ ಭಾಗವಹಿಸಿದ್ದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಗುಲಾಮ್ ನಬಿ ಆಜಾದ್ ಸಂಸತ್ತಿನ ಉಭಯ ಸದನಗಳ ಕಲಾಪಗಳು ಸುಸೂತ್ರವಾಗಿ ನಡೆಯಬೇಕೆಂಬುದು ನಮ್ನ ಆತಯ ಈ ನಿಟ್ಟನಲ್ಲಿ ಚರ್ಚಿಸಲಾಯಿತು ಎಂದರು

ಕಳೆದ ಬಾರಿಯ ಸಂಸತ್ತಿನ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಅಂಗೀಕಾರಗೊಂಡಿದ್ದ ತ್ರಿವಳಿ ತಲಾಖ್ ಕಾಯಿದೆಯನ್ನು ಈ ಬಾರಿ ರಾಜ್ಲಸಭೆಯಲ್ಲಿ ಮಂಡಿಸಲಾಗುವುದು ಅದಕ್ಕೆ ಅಂಗೀಕಾರ ಪಡೆಯುವುದು ಕೇಂದ್ರ ಸರಕಾರದ ಗುರಿಯಾಗಿದೆ ಇದಲ್ಲದೇ ಇನ್ನೂ ಹಲವಾರು ಮಸೂದೆಗಳು ಪ್ರಸಕ್ತ ಅಧಿವೇಶನದಲ್ಲಿ ಮಂಡನೆಯಾಗುವ ನಿರೀಕ್ಷೆ ಇದೆ ಅಭ್ಯರ್ಥಿಗಳು ಒಂದು ಕ್ಷೇತ್ರಕ್ಷಿಂತ ಹೆಚ್ಚನ ಕಡೆಯಲ್ಲಿ ಸ್ಪರ್ಧಿಸುವುದನ್ನು ನಿಷೇಧ ಹೇರಬೇಕೆಂದು ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರಕಾರ ಅಫಿಡವಿಟ್ ಸಲ್ಲಿಸಿದೆ ಮುಖ್ಯ ನ್ವಾಯಮೂರ್ತಿ ದೀಪಕ್ ಮಿಶ್ರಾ ಒಳಗೊಂಡ ನ್ವಾಯಪೀಠ ಮತ್ತೆ ವಿಚಾರಣೆ ಕೈಗೆತ್ತಿಕೊಳ್ಳಲಿದೆ ಬಿಜೆಪಿ ನಾಯಕ ಅಶ್ವಿನಿ ಉಪಾಧ್ವಾಯ ಸುಪ್ರೀಂ ಕೋರ್ಟನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಿದ್ದು ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳಲ್ಲಿ ಪಕ್ಷೇತರರು ಸ್ಪರ್ಧಿಸುವ ಬಗ್ಗೆಯೂ ಪ್ರಶ್ನೆ ಮಾಡಿದ್ದಾರೆ ಹೆಡ್ ಪಶ್ಚಿಮ ಬಂಗಾಳ ಮಿಡ್ನಾಪುರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ರ್ನಾಲಿ ಸಂದರ್ಭದಲ್ಲಿ ನಿನ್ನೆ ಟೆಂಟ್ ಕುಸಿದ ಫಟನೆ ವಿಷಯವಾಗಿ ವರದಿ ನೀಡುವಂತೆ ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಕೇಂದ್ರ ಸೂಚನೆ ನೀಡಿದೆ ಪ್ರಧಾನಿ ಭಾಷಣದ ವೇಳೆ ಟೆಂಟ್ ಕುಸಿದ ಪರಿಣಾಮ ಹಲವು ಮಂದಿ ಗಾಯಗೊಂಡಿದ್ದಾರೆ ನಂತರ ಪ್ರಧಾನಿ ಮೋದಿ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳನ್ನು ಭೇಟ ಮಾಡಿ ಕುಶಲ ವಿಚಾರಿಸಿದರು ಅವಘಡದಲ್ಲಿ ಗಾಯಗೊಂಡವರಿಗೆ ರಾಜ್ಯ ಸರ್ಕಾರ ಸೂಕ್ತ ವೈದ್ಯಕೀಯ ನೆರವು ನೀಡಲಿದೆ ಎಂದು ಮುಖ್ಯಮಂತ್ರಿ ಮಮತಾ ಬ್ಲಾನರ್ಜಿ ಹೇಳಿದ್ದಾರೆ ಯಾವುದೇ ವಂಚನೆಗಳನ್ನು ತಪ್ಪಿಸುವ ಸಲುವಾಗಿ ವಿದೇಶಗಳಲ್ಲಿ ಉದ್ಯೋಗಗಳನ್ನು ಪಡೆಯಲು ಅಧಿಕೃತ ಏಜೆಂಟ್ಗಳ ಸೇವೆಗಳನ್ನು ಬಳಸಿಕೊಳ್ಳುವಂತೆ ವಿದೇಶಾಂಗ ವ್ಲವಹಾರಗಳ ಸಚಿವ ವಿ

ಸಿಂಗ್ ಕರೆನೀಡಿದ್ದಾರೆ

ಆದರೆ ಈ ಸೇವೆಗಳು ಸಾಮಾನ್ನ ಜನರಿಗೆ ತಲುಪಬೇಕು ಎನ್ನುವ ಉದ್ದೇಶದಿಂದ ಅಂಚೆ ಕಚೇರಿಗಳಲ್ಲೂ ಸೇವಾ ಕೇಂದ್ರ ಆರಂಭಿಸಲು ನಿರ್ಧರಿಸಲಾಗಿದೆ ಎಂದರು

ಹೆಡ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ರಷ್ಕಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ನಿನ್ನೆ ಫಿನ್ಲೆಂಡ್ ರಾಜಧಾನಿ ಹೆಲ್ಲಿಂಕಿಯಲ್ಲಿ ಭೇಟಿ ಮಾಡಿ ಮಾತುಕತೆ ನಡೆಸಿದರು ಸುಮಾರು ಎರಡು ಗಂಟೆಗಳಿಗೂ ಹೆಚ್ಚು ಕಾಲ ಸಮಲೋಚನೆ ನಡೆಸಿದ ನಂತರ ಜಗತ್ತು ನಾವಿಬ್ಲರು ಒಟ್ಲಾಗಿರುವುದನ್ನು ನೋಡಲು ಬಯಸುತ್ತದೆ ಎಂದು ಘೋಷಿಸಿದರು

ಸಿರಿಯಾ ಉಕ್ರೇನ್ ಚೀನಾ ಜತೆಗಿನ ವ್ಲಾಪಾರ ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ಉಭಯ ನಾಯಕರು ಚರ್ಚೆ ನಡೆಸಿದರು ದ್ವಿಪಕ್ಷೀಯ ಸಹಕಾರ ಸಂಬಂಧ ವೃದ್ಧಿ ಕುರಿತು ಟ್ರಂಪ್ ಮತ್ತು ಪುಟನ್ ಸಮಾಲೋಚನೆ ನಡೆಸಿದರು ಸಭೆಯ ಬಳಿಕ ಉಭಯ ನಾಯಕರು ಜಂಟಿ ಸುದ್ಗಿಗೋಷ್ನಿ ನಡೆಸಿದರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತನಾಡಿ ಹಲವು ವರ್ಷಗಳಿಂದ ನಾವು ಉತ್ತಮ ಸಂಬಂಧ ಹೊಂದಲು ಸಾಧ್ಯವಾಗಿಲ್ಲ ಈಗ ರಷ್ಣಾ ಜೊತೆಗೆ ಅಭೂತಪೂರ್ವ ಸಂಬಂಧ ಹೊಂದುವ ಭರವಸೆ ಇದೆ ಮತ್ತು ಜಗತ್ತು ಇದಕ್ಕಾಗಿ ಎದುರು ನೋಡುತ್ತಿದೆ ಅಲ್ಲದೇ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ರಷ್ಲಾ ಹಸ್ತಕ್ಷೇಪ ಇರಲಲ್ಲ ಎಂದು ಪುಟನ್ ಅತ್ಗಂತ ಸಮರ್ಥ ರೀತಿಯಲ್ಲಿ ಸ್ಪಷ್ಟಪಡಿಸಿದರು ಎಂದರು ಈ ವೇಳೆ ಮಾತನಾಡಿದ ಪುಟಿನ್ ಅವರು ನಾನು ಮತ್ತು ಟ್ರಂಪ್ ಪೋನ್ ಮೂಲಕ ನಿರಂತರ ಸಂಪರ್ಕದಲ್ಲಿದ್ದೇವೆ ಈಗ ಪರಸ್ಪರ ಭೇಟಿಯಾಗಿದ್ದು ಈಗ ಹಲವು ಅಂತರಾಷ್ಟೀಯ ಸಮಸ್ಥೆಗಳನ್ನು ಮತ್ತು ಸೂಕ್ಷ್ಮ ವಿವಾದಗಳನ್ನು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳುವ ಸಮಯ ಬಂದಿದೆ ಎಂದರು

ಸಾಮಾಜಿಕ ಜಾಲತಾಣಗಳಲ್ಲಿ ಬರುವ ನಕಲಿ ಸುದ್ದಿಗಳ ಮೇಲ್ವಿಚಾರಣೆಗಾಗಿ ಅವಕಾಶ ಕಲ್ಪಿಸುವ ಮಸೂದೆಯನ್ನು ಈಜಿಪ್ಟ್ನ ಸಂಸತ್ತು ಅಂಗೀಕರಿಸಿದೆ

ಈಗ ಅದನ್ನು ಅಧ್ಯಕ್ಷ ಅಬ್ದೆಲ್ ಫತಾಹ್ ಅಲ್ ಸಿಸಿ ಅವರ ಅನುಮೋದನೆಗಾಗಿ ಕಳುಹಿಸಲಾಗಿದೆ

ಇದು ವೆಬ್ಸೈಟ್ಗಳು ಬ್ಲಾಗ್ಗಳು ಮತ್ತು ವೈಯಕ್ತಿಕ ಖಾತೆಗಳನ್ನು ಒಳಗೊಂಡಂತೆ ನಕಲಿ ಸುದ್ದಿ ಅಥವಾ ಯಾವುದೇ ಕಾನೂನನ್ನು ಉಲ್ಲಂಘಿಸುವ ಹಿಂಸಾಚಾರ ದ್ವೇಷವನ್ನು ಪ್ರಕಟಿಸುವ ಅಥವಾ ಪ್ರಸಾರ ಮಾಡುವ ಖಾತೆಯನ್ನು ಅಮಾನತುಗೊಳಿಸುವ ಅಥವಾ ನಿರ್ಬಂಧಿಸುವ ಅಧಿಕಾರ ಕೌನ್ನಿಲ್ಗೆ ಇದೆ

ಭಾರತ ಮತ್ತು ಇಂಗ್ಲೆಂಡ್ ತಲಾ ಒಂದು ಪಂದ್ಯಗಳನ್ನು ಗೆದ್ದಿದ್ದು